ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಂದ ನವದೆಹಲಿಯಲ್ಲಿಂದು ರಾಷ್ಷೀಯ ಪೊಲೀಸ್ ಸ್ನಾರಕ ರಾಷ್ಲಕ್ಷ ಸಮರ್ಪಣೆ

ಮುಂಬರುವ ಛತ್ತಿಸ್ಗಢ ತೆಲಂಗಾಣ ಮತ್ತು ಮಿಜೋರಾಂ ರಾಜ್ಲಗಳ ವಿಧಾನಸಭಾ ಚುನಾವಣೆಗೆ ಬಿಜೆಪಿಯಿಂದ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ

ನಾಪತ್ತೆಯಾಗಿದ್ದ ನಗ್ರೋಟ ಸೇನಾ ಶಿಬಿರದ ಮೇಲಿನ ದಾಳಿಯ ಪ್ರಮುಖ ರೂವಾರಿಯನ್ನು ಬಂಧಿಸಿದ ರಾಷ್ಷೀಯ ತನಿಖಾ ಸಂಸ್ಲೆ

ಸ್ವಾತಂತ್ರ್ಯ ನಂತರದಲ್ಲಿ ಮೊಲೀಸ್ ಸಿಬ್ಜಂದಿಯ ತ್ಯಾಗದ ಸಂಕೇತವಾಗಿ ಈ ಸ್ಮಾರಕ ನಿರ್ಮಿಸಲಾಗಿದೆ

ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಮೊಲೀಸ್ ವಸ್ತು ಸಂಗ್ರಪಾಲಯವೊಂದನ್ನೂ ಸಹ ರಾಷ್ಟಕ್ಕೆ ಸಮರ್ಪಿಸುವರು ಇಂದು ದೇಶದೆಲ್ಲೆಡೆ ಮೊಲೀಸ್ ಹುತಾತ್ಮರ ದಿನ ಆಚರಿಸಲಾಗುತ್ತಿದೆ

ಈ ಮಪತ್ವದ ಐತಿಹಾಸಿಕ ಫಳಿಗೆಯ ಸ್ಮರಣಾರ್ಥ ಕಾರ್ಯತ್ರಮದಲ್ಲಿ ನೇತಾಜಿ ಸುಭಾಷ್ ಚಂದ್ರಬೋಸ್ ಅವರ ಸೋದರಳಿಯ ಚಂದ್ರಕುಮಾರ್ ಬೋಸ್ ಪಾಗೂ ಕೇಂದ್ರ ಸಂಸ್ಕತಿ ಸಚಿವ ಮಹೇಶ್ ಶರ್ಮಾ ಸೇರಿದಂತೆ ಪಲವು ಪ್ರಮುಖ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ

ಸುಭಾಷ್ ಚಂದ್ರ ಬೋಸ್ ಅದರ ನಾಯಕತ್ವ ವಹಿಸಿಕೊಂಡಿದ್ದರು ಇದು ಸ್ವಾತಂತ್ರ್ಯ ಚಳವಳಿಯ ಒಂದು ಭಾಗವಾಗಿತ್ತು

ನವದೆಪಲಿಯಲ್ಲಿ ನಿನ್ನೆ ನಡೆದ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಅಭ್ವರ್ಧಿಗಳ ಹೆಸರನ್ನು ಆಖ್ವೆರುಗೊಳಿಸಲಾಯಿತು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಪಕ್ಷದ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಪಾಗೂ ಇತರ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ನಂತರ ಮಾಧ್ಯಮಗಳಿಗೆ ವಿವರ ನೀಡಿದ ಕೇಂದ್ರ ಸಚಿವ ಹಾಗೂ ಪಕ್ಷದ ಹಿರಿಯ ಮುಖಂಡ ಜೆ

ಮುಂಬೈ ಗೋವಾ ನಡುವಿನ ಬಹು ನಿರೀಕ್ಷಿತ ಆಂಗ್ರಿಯಾ ನೌಕಾಯಾನ ಸೇವೆಗೆ ಮುಂಬೈನಲ್ಲಿ ನಿನ್ನೆ ಚಾಲನೆ ನೀಡಲಾಯಿತು ದಿನ ಬಿಟ್ಟು ದಿನ ಮುಂಬೈ ಹಾಗೂ ಗೋವಾ ನಡುವೆ ಈ ನೌಕೆ ಸಂಚರಿಸಲಿದೆ ಇದೇ ಸಂದರ್ಭದಲ್ಲಿ ಕೇಂದ್ರ ನೌಕೆ ಬಂದರು ಹಾಗೂ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಡರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಮುಂಬೈನ ಸ್ವಳೀಯ ನೌಕಾ ಕೇಂದ್ರವನ್ನೂ ಉದ್ವಾಟಿಸಿದರು

ಮುಂಬೈ ಗೋವಾ ನಡುವಿನ ಈ ನೌಕಾಯಾನ ದೇಶದ ಮೊದಲ ಐಶಾರಾಮಿ ನೌಕಾಯಾನ ಎನಿಸಿದೆ ಮಣಿಮರದ ಇಂಫಾಲದಲ್ಲಿ ನಿನ್ನೆ ಸಂಜೆ ಸಂಭವಿಸಿದ ಬಾಂಬ್ ಸ್ವೋಟದಲ್ಲಿ ಕೇಂದ್ರೀಯ ಮೀಸಲು ಮೊಲೀಸ್ ಪಡೆಯ ಒಬ್ಬ ಸಿಬ್ಬಂದಿ ಮೃತಪಟ್ಟಿದ್ದರೆ ಮತ್ತೊಬ್ಬ ಗಾಯಗೊಂಡಿದ್ದಾನೆ

ಈ ಘಟನೆಗೆ ಸಂಭವಿಸಿದಂತೆ ಯಾರೊಬ್ಬರನ್ನು ಬಂಧಿಸಲಾಗಿಲ್ಲ ಮಣಿಪುರ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಸ್ಫೋಟ ಫಟನೆಯನ್ನು ತೀವ್ರವಾಗಿ ಖಂಡಿಸಿದ್ದು ಈಗಾಗಲೇ ತನಿಖೆ ಆರಂಭವಾಗಿದ್ದು ತಪ್ಪಿತಸ್ವರನ್ನು ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಹೇಳಿದ್ದಾರೆ

ಮೊಹಮ್ಮದ್ ಅಶ್ರಫ್ ಖಾಂಡೆ ಶ್ರೀಲಂಕಾ ಮಾರ್ಗವಾಗಿ ಸೌಧಿ ಅರೇಬಿಯಾಗೆ ತೆರಳಲು ಯಕ್ನಿಸಿದಾಗ ನಿನ್ನೆ ನವದೆಪಲಿಯ ಇಂದಿರಾಗಾಂಧಿ ವಿಮಾನ ನಿಲ್ದಾಣದಲ್ಲಿ ತನ್ನ ತಂಡ ಆತನನ್ನು ವಶಕ್ಕೆ ಪಡೆದಿದೆ ಎಂದು ಎನ್ ಐ ಎ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಜೈಷೇ ಮೊಪಮ್ಮದ್ ಉಗ್ರ ಸಂಘಟನೆಗೆ ಸೇರಿದ ಮೂವರು ಶಸ್ತ್ರಸಜ್ಜಿತ ಪಾಕಿಸ್ತಾನಿ ಉಗ್ರರಿಗೆ ವಸತಿ ಪಾಗೂ ಸಾರಿಗೆ ವ್ಯವಸ್ಥೆಯನ್ನು ಈತ ಕಲ್ಪಿಸಿದ್ದ ಎಂದು ಆರೋಪಿಸಲಾಗಿದೆ

ಭಯೋತ್ಪಾದಕ ಗುಂಪುಗಳ ಮತ್ತು ಅದರ ಪೋಷಕರ ಚಟುವಟಿಗಳಿಂದ ಎದುರಾಗುತ್ತಿರುವ ಅಡ್ಡಿ ಆತಂಕಗಳನ್ನು ಎದುರಿಸಲು ಭಾರತ ಸೂಕ್ತ ಕ್ರಮಗಳನ್ನು ಪ್ರದರ್ಶಿಸಿದೆ ಆಗತ್ಯ ಬಿದ್ದರೆ ಮತ್ತೆ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳಲು ಭಾರತ ಹಿಂಜರಿಯುವುದಿಲ್ಲ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಕಟುವಾಗಿ ಹೇಳಿದ್ದಾರೆ ನೆರೆಯ ರಾಷ್ಟ ಭಯೋತ್ಪಾದನೆಯನ್ನು ಬೆಂಬಲಿಸುವುದು ಪಾಗೂ ಭಯೋತ್ಪಾದಕರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ ಭಾರತದ ತಾಳ್ಮೆಯನ್ನು ಪರೀಕ್ಷಿಸುತ್ತಿದೆ ಇದನ್ನು ಸಹಿಲಾಗದು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ನವದೆಪಲಿಯಲ್ಲಿ ನಿನ್ನೆ ರಕ್ಷಣಾ ಸಚಿವಾಲಯ ಬಿಡುಗಡೆ ಮಾಡಿದ ಪ್ರಕಟಣೆಯಲ್ಲಿ ಈ ವಿಷಯ ತಿಳಿಸಲಾಗಿದೆ ಸಿಂಗಾಮರದಲ್ಲಿ ನಡೆದ ಆಸಿಯಾನ್ ದೇಶಗಳ ರಕ್ಷಣಾ ಸಚಿವರುಗಳ ಸಭೆಯ ವೇಳೆ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಭಯೋತ್ಪಾದನೆ ಗುಂಪುಗಳ ಮತ್ತು ಅವುಗಳ ಮೋಷಕರ ಚಟುವಟಿಕೆಗಳ ತಡೆಗೆ ಭವಿಷ್ಠದಲ್ಲೂ ಕ್ರಮಗಳನ್ನು ಕೈಗೊಳ್ಳಲು ಭಾರತ ಹಿಂಜರಿಯುವುದಿಲ್ಲ ಎಂದು ಹೇಳಿದ್ದಾರೆ

ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಗುವಾಪಟಿ ಅಂತಾರಾಷ್ಷೀಯ ಚಲನಚಿತ್ರೋತ್ಸವಕ್ಕೆ ಚಾಲನೆ ನೀಡಲಿದ್ದು ಆಸಿಯಾನ್ ರಾಷ್ಟಗಳ ಪಲವಾರು ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ

ಇಂದೂ ಕೂಡ ಕೆಲವು ಮತಗಟ್ಟೆ ಕೇಂದ್ರಗಳಲ್ಲಿ ಮತದಾನ ನಡೆಯಲಿದೆ

ವಿಜೇತ ಭಾರತ ತಂಡದ ಪರ ಮನ್ಪ್ರೀತ್ ಸಿಂಗ್ ಮಂದೀಪ್ ಸಿಂಗ್ ಪಾಗೂ ದಿಲ್ಪ್ರೀತ್ ಸಿಂಗ್ ತಲಾ ಒಂದೊಂದು ಗೋಲು ಗಳಿಸಿ ಗೆಲುವಿನಲ್ಲಿ ಮಿಂಚಿದರು ಪಾಕಿಸ್ತಾನದ ಪರ ಮೊಹಮ್ದದ್ ಇರ್ಫಾನ್ ಏಕ್ಷೆಕ ಗೋಲುಗಳಿಸಲು ಶಕ್ತರಾದರು

ಇಂದು ನಡೆಯಲಿರುವ ಪಂದ್ಯಗಳಲ್ಲಿ ಭಾರತ ಮತ್ತು ಜಪಾನ್ ಹಾಗೂ ಮಲೇಷಿಯಾ ಮತ್ತು ದಕ್ಷಿಣ ಕೊರಿಯಾ ತಂಡಗಳು ಸೆಣಸಲಿವೆ